ರಾಜ್ಯದಲ್ಲಿ ನೂತನ ಸರ್ಕಾರ ರಚನೆಗೆ ವರಿಷ್ಠರ ಅನುಮತಿಯ ನಿರೀಕ್ಷೆಯಲ್ಲಿ ರಾಜ್ಯ ಬಿಜೆಪಿ ನಿಯೋಗ

ಸದ್ದಕ್ಷೆ ಯಾವ ಪಕ್ಷದಿಂದಲೂ ಸ್ಥಿರ ಮತ್ತು ಸುಭದ್ರ ಸರ್ಕಾರ ರಚನೆ ಸಾಧ್ಯವಿಲ್ಲ ಎಚ್

ಬಂಡಾಯ ಶಾಸಕರನ್ನು ಯಾವುದೇ ಕಾರಣಕ್ಕೂ ಮತ್ತೆ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳುವುದಿಲ್ಲ ದಿನೇತ್ ಗುಂಡೂರಾವ್ ಸ್ಪಷ್ಟನೆ

ಅತೃಪ್ತ ಶಾಸಕರಿಗೆ ಪದೇ ಪದೇ ನೋಟಸ್ ನೀಡುವುದಕ್ಕೆ ತಮ್ಮ ಸಹಮತವಿಲ್ಲ ಸ್ವೀಕರ್ ರಮೇಶ್ ಕುಮಾರ್

ನಾಲ್ಕು ವರ್ಷಗಳ ಇಂಟಿಗ್ರೇಟೆಡ್ ಬಿಎಡ್ ಕೋರ್ಸ್ ಆರಂಭಕ್ಷೆ ಕೇಂದ್ರ ಸರ್ಕಾರದ ಸಿದ್ದತೆ

ಪಕ್ಷದ ವರಿಷ್ಠರಿಂದ ಸರ್ಕಾರ ರಚನೆಯ ಪಕ್ಷ ಮಂಡನೆಗೆ ಪಸಿರುನಿಶಾನೆ ಪಡೆಯಲು ದೆಪಲಿಗೆ ತೆರಳಿರುವ ಬಿಜೆಪಿ ರಾಜ್ಯ ನಿಯೋಗಕ್ಕೆ ಪಕ್ಷದ ವರಿಷ್ಠರು ಇನ್ನು ಚರ್ಚೆಗೆ ಅವಕಾಶ ನೀಡದೇ ಇರುವುದರಿಂದ ಸರ್ಕಾರ ರಚನೆ ಕಾರ್ಯ ಮುಂದೂಡುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ ಸರ್ಕಾರ ರಚನೆ ಕುರಿತಂತೆ ರಾಜ್ಯ ಬಿಜೆಪಿ ಈಗಾಗಲೇ ಎರಡು ಸುತ್ತು ಸಮಾಲೋಚನೆ ನಡೆಸಿತ್ತು ಆದರೆ ತಮ್ನ ನಿರ್ದೇಶನವನ್ನು ಎದುರು ನೋಡಬೇಕೆಂದು ಪಕ್ಷದ ವರಿಷ್ಠರಿಂದ ಸೂಚನೆ ಬಂದಿತ್ತು ಮತ್ತೊಂದು ದೆಳವಣಿಗೆಯಲ್ಲಿ ರಾಜ್ಯದ ಹಂಗಾಮಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಮುಖಂಡ ರಾಮಲಿಂಗಾ ರೆಡ್ಡಿ ನಿವಾಸಕ್ಕೆ ಇಂದು ಬೆಳಗ್ಗೆ ತೆರಳಿ ಸಮಾಲೋಚನೆ ನಡೆಸಿದರು ರಾಮಲಿಂಗಾ ರೆಡ್ಡಿ ಇತ್ತೀಚೆಗೆ ಕಾಂಗ್ರೆಸ್ ಶಾಸಕ ಸ್ಥಾನಕ್ಷೆ ರಾಜೀನಾಮೆ ನೀಡಿ ನಂತರ ತಮ್ನ ನಿರ್ಧಾರವನ್ನು ಬದಲಾಯಿಸಿದ್ದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಈ ಭೇಟಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಭಯ ನಾಯಕರು ಇದೊಂದು ಸೌಜನ್ನದ ಭೇಟಿ ಎಂದಿದ್ದಾರೆ ರಾಜಕೀಯ ಚರ್ಚೆ ನಡೆದಿಲ್ಲ ಎಂದು ಕಾಮಲಿಂಗಾ ರೆಡ್ಡಿ ಸ್ಪಪ್ಪಕಡಿಸಿದರು ತಾವು ರಾಜೀನಾಮೆ ಹಿಂಪಡೆದಿದಕ್ಕೆ ಕೃತಜ್ವತೆ ಸಲ್ಲಿಸಲು ಕುಮಾರಸ್ವಾಮಿ ಬಂದಿದ್ದರು ಅಷ್ಟೇ ಎಂದರು ರಾಜ್ಯದಲ್ಲಿ ಮುಂದಿನ ಸರ್ಕಾರ ಯಾರೇ ಮಾಡಿದರೂ ಸ್ವಿರ ಹಾಗೂ ಸುಭದ್ರ ಸರ್ಕಾರ ನೀಡಲು ಸಾಧ್ಯವಿಲ್ಲ ಎಂದು ಎಚ್

ರಾಜ್ಯದ ಸದ್ದದ ರಾಜಕೀಯ ಬೆಳವಣೆಗೆಯ ನಡುವೆ ಮುಂದೆ ಸರ್ಕಾರ ಮಾಡುವವರು ಅಭಿವೃದ್ದಿ ಕಡೆ ಗಮನಹರಿಸುತ್ತಾರೋ ಅಥವಾ ಚುನಾವಣೆಗೆ ಸಮಯ ಕೊಡುತ್ತಾರೋ ಗೊತ್ತಿಲ್ಲ ಎಂದರು ಈ ನಡುವೆ ಬಂಡಾಯ ಎದ್ದಿರುವ ಶಾಸಕರ ಮೇಲೆ ಕಾನೂನಿನಡ್ರಿ ಕ್ರಮ ಜರುಗಿಸುವಂತೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಇಂದು ಸಭಾಧ್ಯಕ್ಷರನ್ನು ಭೇಟಿ ಮಾಡಿ ಪುನಃ ಮನವಿ ಮಾಡಿದರು ರಾಜ್ಯದಲ್ಲಿ ಪ್ರಸ್ತುತ ರಾಜಕೀಯ ಅಸ್ತಿರತೆಗೆ ಕಾರಣವಾದ ಬಂಡಾಯ ಶಾಸಕರಿಗೆ ಸದ್ದದ ಬೆಳವಣಿಗೆಗಳು ಆತಂಕ ಹುಟ್ಟಬಿರುವುದು ಖಚಿತ ಈ ಶಾಸಕರನ್ನು ಯಾವುದೇ ಕಾರಣಕ್ಕೂ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಳ್ಳುವುದಿಲ್ಲ ಅವರನ್ನು ಅನರ್ಹಗೊಳಿಸಬೇಕು ಎಂದು ಸಭಾಧ್ಯಕ್ಷರಿಗೆ ಮನವಿ ಮಾಡಲಾಗಿದ್ದು ಆ ಬಗ್ಗೆ ಅವರು ಈಗಾಗಲೇ ಪರಿತೀಲಿಸುತ್ತಿದ್ದಾರೆ ಎಂದು ದಿನೇತ್ ಗುಂಡೂರಾವ್ ಟ್ವೀಟ್ ಮಾಡಿದ್ದಾರೆ

ಕುಮಾರಸ್ವಾಮಿ ಸರ್ಕಾರದಿಂದ ಮಂಡನೆಯಾಗಿದ್ದ ವಿಶ್ವಾಸಮತ ಯಾಚನೆ ಗೊತ್ತುವಳಿ ಮೇಲೆ ತಕ್ಷಣ ಬಲಾಬಲ ಪರೀಕ್ಷೆಗೆ ಕ್ರಮ ಕೈಗೊಳ್ಳುವಂತೆ ಸಭಾಧ್ವಕ್ಷ ಕೆ

ರಮೇಶ್ಕುಮಾರ್ ಅವರಿಗೆ ನಿರ್ದೇಶನ ನೀಡಬೇಕೆಂದು ಕಳೆದ ವಾರ ರಾಜ್ಯದ ಇಬ್ಬರು ಪಕ್ಷೇತರ ಶಾಸಕರು ಸಲ್ಲಿಸಿದ್ದ ಅರ್ಜಿಯನ್ನು ಹಿಂಪಡೆಯಲು ಅವರಿಗೆ ಸುಪ್ರೀಂ ಕೋರ್ಟ್ ಇಂದು ಅನುಮತಿ ನೀಡಿದೆ ಮುಖ್ಯನ್ನಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ನ್ಯಾಯಪೀಠ ಸ್ಪೀಕರ್ ಮತ್ತು ಕುಮಾರಸ್ವಾಮಿ ಅವರ ಪರವಾಗಿ ವಾದ ಮಂಡಿಸಿದ್ದ ವಕೀಲರು ಪಕ್ಷೇತರ ಶಾಸಕರು ತಮ್ಮ ಅರ್ಜಗಳನ್ನು ಹಿಂಪಡೆಯಲು ಯಾವುದೇ ಆಕ್ಷೇಪವಿಲ್ಲ ಎಂದು ತಿಳಿಸಿದ ಆಧಾರದ ಮೇಲೆ ಈ ಕ್ರಮ ಕೈಗೊಂಡಿದೆ ತಮ್ನ ಮನವಿ ಅರ್ಜಿಯನ್ನು ತುರ್ತಾಗಿ ವಿಚಾರಣೆಗೆ ಕೈಗೆಕ್ತಿಕೊಳ್ಳಬೇಕು ಎಂದು ಸಮಯ ಸಂದರ್ಭ ನೋಡದೇ ನ್ಯಾಯಾಲಯವನ್ನು ಒತ್ತಾಯಿಸುವ ವಕೀಲರು ಅವರು ಹಾಜರಿರಬೇಕೆಂದು ನ್ನಾಯಾಲಯ ಎದುರು ನೋಡುವಾಗ ಗೈರು ಹಾಜರಾಗುವುದು ಏಕೆ ಎಂದು ನ್ತಾಯಪೀಠ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತು

ಆದರೆ ಅವರು ಬರಲಿಲ್ಲ ಪುನಃ ಅವರನ್ನು ಹಾಜರಾಗುವಂತೆ ಕರೆಯಲು ಸಾಧ್ಯವಿಲ್ಲ ಎಂಬ ಅಂಶವನ್ನು ಸಭಾಧ್ಯಕ್ಷ ಕೆ

ಮತ್ತೆ ಮತ್ತೆ ಅವರಿಗೆ ನೋಟಸ್ ನೀಡುವುದಕ್ಕೆ ತಾವು ಮುಂದಾಗುವುದಿಲ್ಲ ಈಗಾಗಲೇ ನೋಟಸ್ ನೀಡಲಾಗಿದ್ದು ಅಲ್ಲಿಗೆ ಆ ವಿಚಾರ ಮುಗಿದಿದೆ ಎಂದು ಹೇಳಿದರು

ತಾವು ಅತೃಪ್ತ ಶಾಸಕರಲ್ಲ ಅಸಹಾಯಕ ಶಾಸಕರು ತಮ್ನ ನಿರ್ಧಾರದಿಂದ ಹಿಂದೆ ಸರಿಯುವ ಶ್ರಶ್ನೆಯೇ ಇಲ್ಲ ಎಂದು ಯಲ್ಲಾಪುರದ ಕಾಂಗ್ರೆಸ್ ಶಾಸಕ ಶಿವರಾಂ ಹೆಬ್ಬಾರ್ ಹೇಳಿದ್ದಾರೆ ಇತ್ತೀಚೆಗೆ ಅವರು ತಮ್ಮ ಶಾಸಕ ಸ್ಹಾನಕ್ಕೆ ರಾಜೀನಾಮೆ ನೀಡಿ ಮುಂಬೈಗೆ ತೆರಳದ್ದರು ಇಂದು ಸ್ವಕ್ಷೇತ್ರ ಯಲ್ಹಾಪುರಕ್ಕೆ ಹಿಂತಿರುಗಿದ ಮೇಲೆ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಸ್ವೀಕರ್ ತಮ್ಮ ರಾಜೀನಾಮೆಯನ್ನು ಅಂಗೀಕಾರ ಮಾಡುವವರೆಂಬ ವಿಶ್ವಾಸವಿದೆ ಎಂದರು

ಪುಣೆಗೆ ತೆರಳುವ ಮುನ್ನ ಅವರು ಕೆಂಪೇಗೌಡ ಅಂತಾರಾಷ್ಷೀಯ ವಿಮಾನ ನಿಲ್ಲಾಣದಲ್ಲಿ ಸುದ್ಗಿಗಾರರೊಂದಿಗೆ ಮಾತನಾಡಿದರು ಇತ್ತೀಚಿನ ರಾಜಕೀಯ ಬೆಳವಣಗೆಗಳನ್ನು ರಾಜ್ಯದ ಜನರು ಗಮನಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಅತೃಪ್ತ ಶಾಸಕರು ಹಾಗೂ ಬಿಜೆಪಿಯರಿಗೆ ಸರಿಯಾದ ಪಾಠ ಕಲಿಸಲಿದ್ದಾರೆ ಎಂದು ಹೇಳಿದರು ಅಪರೇಷನ್ ಕಮಲದ ಮೂಲಕ ಬಿಜೆಪಿ ಪ್ರಜಾಪ್ರಭುತ್ವದ ಆಶಯಗಳನ್ನು ಗಾಳಿಗೆ ತೂರಿದ್ದು ಬಿಜೆಪಿಯಿಂದ ಸ್ವಿರ ಸರ್ಕಾರ ನೀಡಲು ಸಾಧ್ಯವಿಲ್ಲ ಎಂದು ಶಾಸಕ ಹಾಗೂ ಮಾಜಿ ಸಚಿವ ಎಸ್ ಆರ್ ಪಾಟೀಲ್ ಹೇಳಿದ್ದಾರೆ ಕೆಂಪೇಗೌಡ ಅಂತರಾಷ್ನೀಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅತೃಪ್ತ ಶಾಸಕರ ಅನರ್ಹತೆ ವಿಚಾರ ಸ್ವೀಕರ್ ಅಂಗಳದಲ್ಲಿದೆ ಸ್ವೀಕರ್ ತೀರ್ಮಾನವೇ ಅಂತಿಮವಾಗಲಿದೆ ಎಂದು ತಿಳಿಸಿದರು ಮಕ್ಕಳ ಮೇಲನ ಲೈಂಗಿಕ ದೌರ್ಜನ್ನ ಪ್ರಕರಣಗಳಲ್ಲಿ ವಿಧಿ ವಿಜ್ವಾನ ತಜ್ಞರಿಂದ ಸಕಾಲಿಕ ವರದಿ ಸಲ್ಲಿಕೆಯನ್ನು ಖಾತರಿ ಪಡಿಸಿಕೊಳ್ಳುವಂತೆ ಎಲ್ಲಾ ರಾಜ್ಞಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ತಿಗಳಿಗೆ ಸುಪೀಂಕೋರ್ಟ್ ಇಂದು ನಿರ್ದೇಶಿಸಿದೆ

ಒಂದು ನೂರಕ್ಕೂ ಹೆಚ್ಚು ಪೋಕ್ಲೋ ಪ್ರಕರಣಗಳು ದಾಖಲಾಗುವ ಪ್ರತಿ ಜಿಲ್ಲೆಯಲ್ಲೂ ವಿಶೇಷ ನ್ಯಾಯಾಲಯಗಳ ರಚನೆಯಾಗಬೇಕು ಎಂದು ಸೂಚಿಸಿದೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ನಿರ್ವಹಣೆಗಾಗಿಯೇ ಕೇಂದ್ರ ಸರ್ಕಾರದಿಂದ ಅನುದಾನ ಪಡೆದ ವಿಶೇಷ ನ್ಯಾಯಾಲಯಗಳನ್ನು ದೇಶದ ಪ್ರತಿ ಜಿಲ್ಲೆಯಲ್ಲೂ ಸ್ಥಾಪಿಸುವಂತೆಯೂ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಆದೇಶಿಸಿದೆ

ಪದವಿ ಕೋರ್ಸ್ಗಕೊಂದಿಗೆ ಅಳವಡಿಕೆಯಾದ ನಾಲ್ಲು ವರ್ಷಗಳ ಬಿಎಡ್ ಕೋರ್ಸ್ ಆರಂಭಕ್ಷೆ ಕೇಂದ್ರ ಸರ್ಕಾರ ನಿರ್ಧರಿಸಿದ್ದು ಸಂಸತ್ತಿನ ಹಾಲಿ ಅಧಿವೇಶನದಲ್ಲೇ ಈ ಕುರಿತು ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಮಾನವ ಸಂಪನ್ನೂಲ ಅಭಿವೃದ್ದಿ ಸಚಿವ ರಮೇಶ್ ಹೋಖ್ರಿಯಾಲ್ ನಿಶಾಂಕ್ ರಾಜ್ಯಸಭೆಯಲ್ಲಿ ತಿಳಿಸಿದ್ದಾರೆ ಇದರಿಂದ ವಿದ್ಯಾರ್ಥಿಗಳಿಗೆ ಒಂದು ವರ್ಷದ ಕಲಿಕೆ ಅವಧಿ ಕಡಿಮೆಯಾಗಲಿದೆ ಕೋರ್ಸ್ಗೆ ಪಠ್ವತ್ರಮವನ್ನು ಅಂತಿಮಗೊಳಿಸಲಾಗಿದೆ ಕಲೆ ವಿಣ್ಣಾನ ಮತ್ತು ವಾಣಿಜ್ಯ ಪದವಿ ಕಲಿಕೆಯೊಂದಿಗೇ ನಾಲ್ಲು ವರ್ಷಗಳ ಬಿಎಡ್ ಕೋರ್ಸ್ಅನ್ನು ಆರಂಭಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ

ಬ್ಬಾರಿ ಸಾಹಿತ್ಯ ಕ್ಷೇತ್ರದಲ್ಲಿ ಗೌರವ ಪ್ರಶಸ್ತಿಗಾಗಿ ಝುಲೇಖ ಮುಮ್ತಾಝ್ ಅವರನ್ನು ಆಯ್ಲೆ ಮಾಡಲಾಗಿದೆ ಬ್ಬಾರಿ ಕಲೆ ಕ್ಷೇತ್ರದಲ್ಲಿ ಬಾಲಿದ್ ತಣ್ಣೇರುಬಾವಿ ಬ್ವಾರಿ ಜಾನಪದ ಕ್ಷೇತ್ರದಲ್ಲಿ ನೂರ್ ಮುಪಮ್ದ್ ಅವರನ್ನು ಆಯ್ಲಿ ಮಾಡಲಾಗಿದೆ ಎಂದು ಬ್ವಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಕರಂಬಾರ್ ಮಹಮದ್ ಮಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಅಕಾಡೆಮಿಯ ಗೌರವ ಪುರಸ್ಕಾರಕ್ಕೆ ಜೀವರಕ್ಷಕ ಕ್ಷೇತ್ರದಲ್ಲಿ ವಿ ಮುಹಮ್ಮದ್ ಸಮಾಜ ಸೇವೆ ಕ್ಷೇತ್ರದಲ್ಲಿ ಬಿ ಎಂ ಉಮ್ಮರ್ ಅವರನ್ನು ಆಯ್ಕೆ ಮಾಡಲಾಗಿದ್ದು ಪ್ರಶಸ್ತಿ ಪುರಸ್ನಾರ ಸಮಾರಂಭ ಆಗಸ್ಟ್ನಲ್ಲಿ ನಡೆಯಲಿದೆ ಎಂದು ಹೇಳಿದರು

ನಗರದ ಸಿಲ್ವರ್ ಜ್ಯೂಬಿಲಿ ಪಾರ್ಕಿನಲ್ಲಿ ಜಮಾಯಿಸಿದ ಕಾರ್ಕಕರ್ತರು ಬೆಂಗಳೂರು ಮೈಸೂರು ಹೆದ್ದಾರಿ ಮೂಲಕ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ಜೆಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಪರಿತಿಷ್ಲ ಜಾತಿ ಪಂಗಡದ ಅರ್ಜಿ ಸಲ್ಲಿಸಿದ ಎಲ್ಲಾ ದಲಿತರಿಗೂ ಗಂಗಾ ಕಲ್ಲಾಣ ಯೋಜನೆಋಲ್ಲಿ ಕೊಳವೆ ಬಾವಿ ಒದಗಿಸಬೇಕು ಪ್ರತಿ ವರ್ಷ ಅರ್ಜಿ ಸಲ್ಲಿಸುವ ಪದ್ದತಿ ರದ್ದು ಮಾಡಿ ಅರ್ಜಿ ಸಲ್ಲಿಸುವ ಎಲ್ಲಾ ಫಲಾನುಭವಿಗಳಿಗೂ ಸೌಲಭ್ಯ ಒದಗಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು

ದಿನವಾಗಿದೆ ರೈತರು ಆನ್ಲೈನ್ ಮೂಲಕ ಇಲ್ಲವೆ ಸಮೀಪದ ಬ್ಯಾಂಕ್ ಮತ್ತು ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಆಧಾರ್ ಮತ್ತಿತರ ವಿವರ ಸಲ್ಲಿಸಿ ನೋಂದಾಯಿಸಿಕೊಳ್ಳಬಹುದಾಗಿದೆ

ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಉತ್ತರ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ